ವಾರ್ತೆಗಳ ವಿವರ ಕಬ್ಬು ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಮುಖ್ಯಮಂತ್ರಿ ಎಚ್

ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಸ್ಕೆ ಬಗೆಹರಿಸುವ ಬಗ್ಗೆ ಕಬ್ಬು ಕಾರ್ಖಾನೆ ಮಾಲೀಕರ ಜತೆ ಸಹ ಮಾತುಕತೆ ನಡೆಸಲಾಗುವುದು ತಾವು ಸೋಮವಾರ ಬೆಳಗಾವಿಗೆ ಭೇಟ ನೀಡಿ ರೈತ ಮುಖಂಡರ ಜತೆ ಮಾತನಾಡುವುದಾಗಿ ತಿಳಿಸಿದರು ಬೆಳಗಾವಿ ಮತ್ತು ಮುಧೋಳ ರೈತರು ಪ್ರತಿಭಟನೆ ಕೈ ಬಿಡುವಂತೆ ಅವರು ಮನವಿ ಮಾಡಿದರು ಮೈಸೂರು ನಗರಪಾಲಿಕೆಯ ಮೇಯರ್ ಹುದ್ದೆಗೆ ಸಂಬಂಧಿಸಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಮಾತುಕತೆ ನಡೆಸಿ ವಿವಾದ ಬಗೆಹರಿಸುವ ವಿಶ್ವಾಸ ಇರುವುದಾಗಿ ಕುಮಾರಸ್ವಾಮಿ ತಿಳಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾದ ಕೃಷಿಮೇಳ ಹಾಗೂ ರಾಜ್ಯಮಟ್ಟದ ಕೈತ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸೂಕ್ತ ಸಂದರ್ಭದಲ್ಲಿ ಮಳೆಯಾಗದೇ ರೈತರು ಆತ್ಸಹತ್ಯೆಯಂಥ ಆತುರದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಈ ಬಾರಿ ಮಾನ್ಸೂನ್ ಕೂಡ ನಿರೀಕ್ಷೆಯ ಮಟ್ಟ ತಲುಪಿಲ್ಲ ಇದರಿಂದ ಬರಗಾಲದ ಸೂಚನೆ ಕಂಡು ಬಂದಿದೆ ರಾಜ್ಯ ಸರ್ಕಾರ ಬರಗಾಲಕ್ಷೆ ಸೂಕ್ತ ರೀತಿಯ ಕ್ರಮ ಕ್ಷೆಗೊಳ್ಳುತ್ತಿದೆ ಎಂದರು

ಅಮಿತಾಬ್ ಗೌತಮ್ ನೇತೃತ್ವದ ಮೊದಲ ತಂಡ ಇಂದು ಯಾದಗಿರಿ ಮತ್ತು ರಾಯಚೂರು ನಾಳೆ ಬಳ್ಳಾರಿ ಹಾಗೂ ದಾವಣಗೆರಿ ಜಲ್ಲೆಗಳಿಗೆ ಭೇಟಿ ನೀಡಲಿದೆ

ಮೂರು ವಿಶ್ವವಿದ್ಯಾಲಯಗಳಾಗಿ ವಿಭಜನೆಗೊಳ್ಳುತ್ತಿರುವ ಬೆಂಗಳೂರು ವಿಶ್ವ ವಿದ್ಯಾಲಯದಲ್ಲಿ ಒಂದನ್ನು ವಿಜ್ವಾನ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯವಾಗಿ ಮಾಡಬೇಕಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ನೋಬೆಲ್ ಪ್ರಶಸ್ತಿ ಪರಿಚಯ ಮಾಲಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಮಾಲಿನ್ಯ ರಸ್ತೆ ಗುಂಡಿ ಕುಡಿಯುವ ನೀರು ಸೇರಿದಂತೆ ಸಾಕಷ್ಟು ಸಮಸ್ಥೆಗಳರುವ ಹಿನ್ನೆಲೆ ಈ ಎಲ್ಲ ಸಮಸ್ಥೆಗೆ ಪರಿಹಾರ ಕಂಡು ಹಿಡಿಯುವ ನಿಟ್ಟನಲ್ಲಿ ವಿಶ್ವವಿದ್ದಾಲಯಗಳು ಕಾರ್ಯ ನಿರ್ವಹಿಸಬೇಕು ಎಂದು ಹೇಳದರು ಇಂದಿನ ಕಾಲಮಾನದಲ್ಲಿ ಸ್ಪರ್ಧಾತ್ಮಕ ಶಿಕ್ಷಣ ಏರ್ಪಟ್ಟದೆ ಕೈಗಾರಿಕೋದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದೆ ಈ ಉದ್ಧಮಕ್ಕೆ ಯಾವ ರೀತಿಯ ಶಿಕ್ಷಣದ ಅಗತ್ಯವಿದೆ ಎಂಬುದನ್ನು ಶಿಕ್ಷಣ ಸಂಸ್ಥೆಗಳು ಅರಿತು ಈ ಎರಡರ ಮಧ್ಯೇ ಸೇತುವೆ ನಿರ್ಮಿಸಬೇಕಿದೆ ಎಂದರು

ಈ ಕಾರ್ಯಕ್ರಮದ ಮೂಲಕ ಜನತೆಯೊಂದಿಗೆ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಅದ್ದುತ ಅನುಭವ ನೀಡಿದೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ

ದೇಶಪಾಂಡೆ ಹೇಳದ್ದಾರೆ ಧಾರವಾಡ ಮಿನಿ ವಿಧಾನಸೌಧ ಬಳಿ ನಿರ್ಮಿಸಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿದ ಅವರು ಬಡವರಿಗೆ ಹಾಗೂ ಕಾರ್ಮಿಕರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ ಎಂದರು ಧಾರವಾಡ ಹೊಸ ಬಸ್ ನಿಲ್ದಾಣದ ಬಳ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿದ ಸಚಿವ ಆರ್

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ದೇಶಪಾಂಡೆ ಹೇಳಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಸಮ್ಮೇಳನದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಸಚವರು ಬಜೆಟ್ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕಳುಹಿಸಲಾಗಿದೆ ಸರ್ಕಾರ ಎಲ್ಲ ರೀತಿಯ ನೆರವು ನೀಡಲಿದೆ ಯಾವುದೇ ಸಮಸ್ನೆ ಉಂಟಾಗದಂತೆ ಸಮ್ನೇಳನ ಸುಗಮವಾಗಿ ನಡೆಯಲು ಕ್ರಮ ಕ್ಟೆಗೊಳ್ಳಲಾಗುವುದು ಈಗಾಗಲೇ ರಚಿತವಾಗಿರುವ ಉಪಸಮಿತಿಗಳ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಕಾರ್ಯದರ್ತಿಗಳು ಸಮರೋಪಾದಿಯಲ್ಲಿ ಕಾರ್ಯೋನ್ನುಖರಾಗಬೇಕು ಸಮಿತಿಗಳು ಸೂಕ್ತ ನಿರ್ಣಯ ಕೈಗೊಂಡು ಪಾರದರ್ಶಕವಾಗಿ ಅನುಷ್ಠಾನಕ್ಕೆ ತರಬೇಕು ಎಂದರು

ಮಂಗಳೂರು ನಗರ ಹೊರವಲಯದ ಅಡ್ಕಾರಿನಲ್ಲಿ ಪಜ್ ಭವನ ನಿರ್ಮಿಸಲಾಗುವುದು ಎಂದು ಆಪಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ವಕ್ಕೆ ಖಾತೆ ಸಚಿವ ಜಮೀರ್ ಅಷ್ಣದ್ ಖಾನ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಅಡ್ಜಾರ್ನಲ್ಲಿ ಸ್ವಳ ಗುರುತಿಸಲಾಗಿದ್ದು ಅದನ್ನು ಶೀಘದಲ್ಲೇ ಸ್ವಾಧೀನ ಪಡಿಸಿಕೊಂಡು ಪಜ್ ಭವನ ನಿರ್ಮಿಸಲಾಗುವುದು ಎಂದರು

ರು ಚನ್ನಬಸಪ್ಪ ಅವರು ರಮಣಶ್ರೀ ಶರಣ ಜೀವಮಾನ ಸಾಧಕ ಸನ್ಮಾನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬೆಂಗಳೂರು ದೂರದರ್ಶನ ಕೇಂದ್ರ ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಪ್ರಸಾರ ಭಾರತಿ ಹಾಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಇಂದು ದೂರದರ್ಶನ ಸಂಸ್ಕಾಪನಾ ದಿನಾಚರಣೆ ಹಾಗೂ ದೂರದರ್ಶನ ಚಂದನ ಪ್ರಶಸ್ತಿ ವಿತರಣಾ ಸಮಾರಂಭ ಸೆಂಟ್ರಲ್ ಕಾಲೇಜಿನ ಜ್ವಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ರಾಷ್ಟೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ನೀತಿ ಹಾಗೂ ಡಿಜಿಟಲ್ ಯುಗದ ಸವಾಲುಗಳು ವಿಚಾರ ಸಂಕಿರಣವನ್ನು ಸಹಕಾರ ಖಾತೆ ಸಚಿವ ಬಂಡೆಪ್ಪ ಖಾತೆಂಪುರ ನಿನ್ನೆ ಬೀದರ್ನಲ್ಲಿ ಉದ್ವಾಟಿಸಿದರು

ಶೆಟ್ಟರ್ ಹೇಳಿದ್ದಾರೆ ಮೂದಬಿದರೆಯಲ್ಲಿ ನಿನ್ನೆ ಮೂರು ದಿನ ನಡೆಯುವ ಕನ್ನಡ ನಾಡುನುಡಿ ಸಂಸ್ಟತಿಯ ರಾಷ್ಟೀಯ ಸಮ್ಮೇಳನ ನುಡಿಸಿರಿ ಉದ್ಘಾಟಿಸಿ ಅವರು ಮಾತನಾಡಿದರು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು